ಈ ಸಂದರ್ಭದಲ್ಲಿ ನಾಯಕರು ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಕಾರ್ಯತಂತ್ರ ಪಾಲುಗಾರಿಕೆಯನ್ನು ಇನ್ನಷ್ಟು ಸದ್ಬಢಗೊಳಿಸುವ ಕುರಿತು ಆಶಾಭಾವನೆ ವ್ಯಕ್ತಪಡಿಸಲಾಯಿತು ಪ್ರಜಾಪ್ರಭುತ್ವ ಮೂಲಭೂತ ಸ್ವಾತಂತ್ರ್ಯ ಕಾನೂನು ಮತ್ತು ಬಹುಪಕ್ಷೀಯತೆ ನಿಯಮದ ಆಧಾರದ ಮೇಲೆ ಕಾರ್ಯತಂತ್ರ ಪಾಲುಗಾರಿಕೆಯನ್ನು ಪ್ರಬಲಗೊಳಿಸುವ ಬಯಕೆ ವ್ಲಕ್ತವಡಿಸಲಾಯಿತು

ಸಮತೋಲಿತ ಮತ್ತು ಸಮಗ್ರ ಮುಕ್ತ ವ್ಯಾಪಾರ ಮತ್ತು ಪೂಡಿಕೆ ಒಪ್ಪಂದಗಳ ಮಾತುಕತೆಗಳನ್ನು ಮನರಾರಂಭಿಸುವ ಬಗೆಗಿನ ನಿರ್ಧಾರವನ್ನು ಭಾರತ ಮತ್ತು ಐರೋಪ್ಠ ಒಕ್ಕೂಟ ಸ್ವಾಗತಿಸಿತು ಪ್ಕಾರೀಸ್ ಒಪ್ಪಂದದ ಕುರಿತು ಬದ್ಧತೆಯ ಮನರುಚ್ವಾರ ದ್ವಿಪಕ್ಷೀಯ ಸಪಕಾರ ಭಯೋತ್ವಾದನೆ ನಿಗ್ರಹ ಸೈಬರ್ ಸುರಕ್ಷತೆ ಮತ್ತು ಕಡಲ ಸಹಕಾರ ಒಳಗೊಂಡಂತೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳಲ್ಲಿ ಪ್ರಗತಿ ಸೇರಿದಂತೆ ಅನೇಕ ವಿಚಾರಗಳನ್ನು ಎಲ್ಲಾ ನಾಯಕರು ಪಂಚಿಕೊಂಡರು

ಹೆಡ್ ಕೋವಿಡ್ ಸೋಂಕಿತರ ದಾಖಲಾತಿ ಮಾಡಿಕೊಳ್ಳುವ ಬಗೆಗಿನ ಕೋವಿಡ್ ಕುರಿತ ರಾಷ್ವೀಯ ನೀತಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಕರಿಸಿದೆ

ಯಾವುದೇ ಕಾರಣಕ್ಕಾಗಿ ರೋಗಿಯನ್ನು ದಾಖಲಿಸಿಕೊಳ್ಳಲು ನಿರಾಕರಿಸುವಂತಿಲ್ಲ ಈ ನೀತಿಯಲ್ಲಿ ಯಾವುದೇ ಪ್ರದೇಶದ ರೋಗಿಯು ಆಸ್ವತ್ರಗೆ ದಾಖಲಾದ ಸಂದರ್ಭದಲ್ಲಿ ಅವರಿಗೆ ಆಮ್ಲಜನಕ ನೀಡುವ ಅಥವಾ ಇತರ ಅವಶ್ಯಕ ದಿಷಧಗಳ ಮೂರೈಕೆ ಒಳಗೊಂಡ ಚಿಕಿತ್ಸ ಒದಗಿಸುವಂತೆ ಸೂಚಿಸಲಾಗಿದೆ ಸೀಮಿತ ನಗರದ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆಯಿಂದ ಸೂಕ್ತ ಗುರುತಿನ ಚೀಟಿ ಹೊಂದಿಲ್ಲವೆಂಬ ಕಾರಣಕ್ಕಾಗಿ ಯಾವುದೇ ರೋಗಿಗೆ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಆಸ್ತ್ರೆಯಲ್ಲಿ ರೋಗಿಯನ್ನು ದಾಖಲಸಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಆಸ್ತ್ರೆಗೆ ದಾಖಲಾಗುವ ಅವಶ್ಕಕತೆಯಿಲ್ಲದರುವವರಿಗೆ ಹಾಸಿಗೆಗಳನ್ನು ನೀಡಿಲ್ಲ ಎಂಬುದನ್ನೂ ಕೂಡ ಖಾತರಿಪಡಿಸಿಕೊಳ್ಳಬೇಕಾಗುತ್ತದೆ

ಪರ್ಷವರ್ಧನ್ ತಿಳಿಸಿದ್ದಾರೆ

ಆಮ್ಲಜನಕ ಪೂರೈಕೆ ವ್ವವಸ್ಥೆ ದಿಷಧಗಳು ತಪಾಸಣೆ ಮತ್ತು ವೈದ್ಯಕೀಯ ಸಲಕರಣೆಗಳ ಸಾಕಷ್ಟು ಲಭ್ಯತೆಯ ಖಾತರಿ ಬಗ್ಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಪರಾಮರ್ತಿಸಲಾಯಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಗರಿಕ ವಿಮಾನಯಾನ ಖಾತೆ ಸಚಿವ ಪರ್ದೀಪ್ ಸಿಂಗ್ ಮರಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಗೃಪ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹಾಗೂ ಇತರ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಶೈ ಡಿಆರ್ಡಿಒ ಸಹಯೋಗದಲ್ಲಿ ಅಣು ಔಷಧ ಮತ್ತು ಸಂಬಂಧಿತ ಸಂಸ್ಥೆ ಐಎನ್ಎಂಎಎಸ್ ಹಾಗೂ ಹೈದ್ರಾಬಾದ್ನ ಡಾ

ಮೂರು ಪಂತದ ಕ್ಲಿನಿಕಲ್ ಪ್ರಯೋಗ ನಡೆಸಲು ಕಳೆದ ವರ್ಷ ಮೇನಲ್ಲಿ ಔಷಧ ನಿಯಂತ್ರಕರು ಅನುಮತಿ ನೀಡಿದ್ದರು ಈ ಜಿಷಧವನ್ನು ತುರ್ತು ಸಂದರ್ಭದಲ್ಲಿ ಬಳಸಬಹುದಾಗಿದೆ

ಹೆಡ್ ದೇಶದಲ್ಲಿ ಆಮ್ಲಜನಕದ ಲಭ್ಯತೆ ಹಾಗೂ ಹಂಚಿಕೆಯನ್ನು ಸುಗಮಗೊಳಿಸಲು ಸುಪ್ರೀಂಕೋರ್ಟ್ ರಾಷ್ಷೀಯ ಕಾರ್ಯಪಡೆಯೊಂದನ್ನು ಸ್ವಾಪಿಸಿದೆ

ಈ ಕಾರ್ಯಪಡೆಯು ದೇಶಾದ್ಯಂತದ ಪ್ರಮುಖ ತಜ್ಞರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಎಂದು ನ್ಯಾಯಮೂರ್ತಿಗಳಾದ ಡಿ

ಚಂದ್ರಚೂಡ್ ಮತ್ತು ಎಂ ಆರ್ ಶಾ ಅವರನ್ನೊಳಗೊಂಡ ಪೀಠ ತಿಳಿಸಿದೆ

ಇದರ ಜೊತೆಗೆ ಕೋವಿಡ್ ಸೋಂಕಿತರಿಗೆ ಕಬಾಸುರ ಕುಡಿನೀರ್ ವಿತರಣೆಯನ್ನೂ ಸಹ ಮಾಡಲಾಗುತ್ತಿದೆ ಈ ಕುರಿತು ಸಚಿವಾಲಯ ನಿನ್ನೆ ಪೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ಈ ದಿಷಧಗಳ ಬಹು ಹಂತದ ಕ್ಲಿನಿಕಲ್ ಪ್ರಯೋಗ ಯಶಸ್ತಿಯಾದ ಹಿನ್ನೆಲೆಯಲ್ಲಿ ಇವುಗಳ ಬಳಕೆಗೆ ಆದ್ದತೆ ನೀಡಲಾಗಿದೆ ಎಂದು ತಿಳಿಸಿದೆ

ಕೋವಿಡ್ ಸೋಂಕಿತರು ಆಸ್ತ್ರೆಯಲ್ಲಿರುವ ಅವಧಿಯನ್ನು ಇದು ಕಡಿಮೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕೊರೊನಾ ಪ್ರಕರಣಗಳಲ್ಲಿ ನಿರಂತರವಾಗಿ ಏರಿಕೆಯಾಗುತ್ತಿದ್ದು